ಬಿಜೆಪಿ ಮುಖಂಡರಾದ ಎಲ್

ಪ್ರಾರ್ಥನೆ ನಂತರ ಗಾಂಧೀಜಿ ಅವರು ಗ್ರಾಮೀಣಾಭಿವೃದ್ಧಿ ಬಗ್ಗೆ ಮಾಡಿರುವ ಭಾಷಣವನ್ನು ಆಲಿಸೋಣ

ಸಿಬಿಐನ ವಿಶೇಷ ನ್ಯಾಯಾಧೀತ ಎಸ್

ಯಾಧವ್ ಆರೋಪಿಗಳ ವಿರುದ್ದ ಬಲವಾದ ಸಾಕ್ಷ್ಮಗಳಲ್ಲ ಬಾಬ್ರಿ ಮಸೀದಿ ಧ್ಲಂಸ ಪ್ರಕರಣ ಪೂರ್ವ ನಿಯೋಜಿತವಲ್ಲ ಘಟನೆ ಆಕಸ್ತಿಕ ಎಂದು ತಮ್ಮ ತೀರ್ಪಿನಲ್ಲಿ ಹೇಳಿದ್ದಾರೆ

ಮಾಜಿ ಉಪಪ್ರಧಾನಿ ಎಲ್

ತೈಲ ಮಾರುಕಟ್ಟೆ ಕಂಪನಿಗಳು ಹಗಲು ರಾತ್ರಿ ಕಾರ್ಯನಿರ್ವಹಿಸಿವೆ ಎಂದರು

ಸದಾನಂದಗೌಡ ಹೇಳಿದ್ದಾರೆ ಈ ನಿಟ್ಟನಲ್ಲಿ ರಸಗೊಬ್ಲರ ದಾಸ್ತಾನನ್ನು ಪ್ರತಿಯೊಂದು ರಾಜ್ಲಕ್ಕೂ ಸಕಾಲಿಕವಾಗಿ ತಲುಪಿಸಲು ಭಾರತೀಯ ರೈಲ್ವೆ ತಮ್ಮ ಸಚಿವಾಲಯಕ್ಕೆ ಸ್ಕಿಯ ಬೆಂಬಲ ನೀಡುತ್ತಿದೆ ಎಂದು ಅವರು ಶ್ಲಾಘಿಸಿದ್ದಾರೆ

ಉಪರಾಷ್ಷಪತಿ ಎಂ ವೆಂಕಯ್ಯ ನಾಯ್ದು ಅವರಿಗೆ ಕೊರೋನಾ ಸೋಂಕು ತಗುಲಿರುವುದು ದೃಢಪಟ್ಟದೆ

ಆದಾಗ್ಲೂ ಅವರಿಗೆ ಕೊರೋನಾ ಸೋಂಕಿನ ಲಕ್ಷಣಗಳು ಕಂಡುಬಂದಿಲ್ಲ ಅವರ ಆರೋಗ್ಲ ಉತ್ತಮವಾಗಿದೆ ಮನೆಯಲ್ಲೇ ಕ್ವಾರಂಟೈನ್ಗೆ ಒಳಪಡುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ ವೆಂಕಯ್ನ ನಾಯ್ಡು ಅವರ ಪತ್ನಿ ಉಷಾ ನಾಯ್ಡು ಅವರ ಕೊರೋನಾ ತಪಾಸಣೆ ಫಲಿತಾಂಶ ನೆಗೆಟವ್ ಬಂದಿದ್ದು ಸ್ವಯಂ ಪ್ರತ್ಲೇಕವಾಸ ಅನುಸರಿಸುತ್ತಿದ್ದಾರೆ

ಭಾರತದ ವೈದ್ಯಕೀಯ ಸಂಶೋಧನಾ ಮಂಡಳಿ ಈ ಸಮೀಕ್ಷೆ ನಡೆಸಿ ಅಧ್ಯಯನ ವರದಿಯನ್ನು ನಿನ್ನೆ ಬಿಡುಗಡೆ ಮಾಡಿದೆ

ಬಲರಾಂ ಭಾರ್ಗವ ಸುದ್ದಿಗೋಷ್ನಿಯಲ್ಲಿ ಮಾಹಿತಿ ನೀಡಿದರು ಲಾಕ್ಡೌನ್ ಕಂಟ್ಲೆನ್ಮೆಂಟ್ ಮತ್ತು ಜನರ ನಡವಳಕೆಯಲ್ಲಿ ಬದಲಾವಣೆಗಳಿಂದ ಈ ಸೋಂಕಿನ ಪ್ರಸರಣ ಸಾಮರ್ಥ್ಲವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲಾಗಿದೆ ಎಂದು ಅವರು ಹೇಳಿದರು ನಗರ ಪ್ರದೇಶಗಳ ಕೊಳೆಗೇರಿಗಳು ನಗರವ್ಲಾಪ್ತಿಯ ಇತರ ಪ್ರದೇಶಗಳಿಗಿಂತ ಎರಡರಷ್ಟು ಮತ್ತು ಗ್ರಾಮೀಣ ಪ್ರದೇಶಗಳಿಗಿಂತ ನಾಲ್ಲು ಪಟ್ಟು ಹೆಚ್ಚು ಸೋಂಕಿನ ಅಪಾಯದಲ್ಲಿವೆ

ಆದರೆ ಈ ಬಾರಿ ಈ ಪ್ರದೇಶಗಳಲ್ಲಿ ಬೇರೆ ಬೇರೆ ಮನೆಗಳು ಹಾಗೂ ವ್ಯಕ್ತಿಗಳನ್ನು ಸಮೀಕ್ಷೆಗೆ ಒಳಪಡಿಸಲಾಗಿದೆ ಎಂದು ಡಾ

ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ ಈಗಲೂ ಸೋಂಕಿನ ಅಪಾಯದಲ್ಲಿರುವುದರಿಂದ ಸೋಂಕು ಪರೀಕ್ಸೆ ಸೋಂಕಿತರ ಪತ್ನೆ ಸಂಪರ್ಕಿತರ ಪತ್ತೆ ಚಿಕಿತ್ಸೆ ಹಾಗೂ ತಂತ್ರಜ್ಞಾನದ ಬಳಕೆಗೆ ಪ್ರಾಮುಖ್ಯತೆ ಮುಂದುವರೆಯಬೇಕು ಎಂದೂ ಸಹ ಅವರು ಸ್ಪಷ್ಟಪಡಿಸಿದ್ದಾರೆ ಅಮೆರಿಕದಲ್ಲಿ ಅಧ್ಯಕ್ಷ ಡೋನಾಲ್ ಟ್ರಂಪ್ ಮತ್ತು ಡೆಮಾಕಟಿಕ್ ಅಭ್ಯರ್ಥಿ ಜೋ ಬಿಡೆನ್ ತಮ್ಮ ಮೊದಲ ಅಧ್ಯಕ್ಷೀಯ ಚರ್ಚೆಯನ್ನು ಆರಂಭಿಸಿದ್ದು ಆರೋಗ್ಲ ರಕ್ಷಣೆ ಕೊರೋನಾ ವೈರಸ್ ಹಾಗೂ ಸುಪ್ರೀಂ ಕೋರ್ಟ್ನ ಭವಿಷ್ಣ ಕುರಿತು ಬಿಸಿ ವಾಗ್ವಾದ ನಡೆಸಿದ್ದಾರೆ ಟ್ರಂಪ್ ಮತ್ತು ಬಿಡೆನ್ ಓಹಿಯೋದ ಕ್ಲಿವ್ ಲ್ಲಾಂಡ್ಗೆ ಆಗಮಿಸಿದ್ದು ಕ್ರಿಸ್ ವಾಲೆಸ್ ನಡೆಸಿಕೊಡುತ್ತಿರುವ ಸಂವಾದದಲ್ಲಿ ಭಾಗವಹಿಸುತ್ತಿದ್ದಾರೆ ಈ ಸಂವಾದ ತಮ್ನನ್ನು ಬೆಂಬಲಿಸುವವರಲ್ಲಿ ಹುರುಪು ಮೂಡಿಸುವುದು ತಮ್ನ ಮತ ಯಾರಿಗೆ ಎಂಬುದನ್ನು ಇನ್ನು ನಿರ್ಧರಿಸದವರನ್ನು ಆಕರ್ಷಿಸಲು ನೆರವಾಗುವುದು ಎಂದು ಭಾವಿಸಲಾಗಿದೆ ಚರ್ಚೆಯ ವೇಳೆ ಉಭಯ ನಾಯಕರು ಪದೇ ಪದೇ ತಮ್ನ ಮಾತಿಗಾಗಿ ಮುಗಿ ಬೀಳುತ್ತಿದ್ದುದು ಹಾಗೂ ಕೋಪೋದ್ರಿಕ್ತರಾಗಿ ವಾದ ಮಾಡುತ್ತಿದ್ದುದು ಕಂಡು ಬಂದಿತು ಕೋವಿಡ್ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಉಭಯ ನಾಯಕರು ದ್ವೆಹಿಕವಾಗಿ ಅಂತರ ಕಾಯ್ಲುಕೊಂಡಿದ್ದರು ನೆರೆದಿದ್ದ ಪ್ರೇಕ್ಷಕರಿಗೆ ಕೋವಿಡ್ ಪರೀಕ್ಷೆ ನಡೆಸಲಾಗಿತ್ತು ಕ್ಲೆಕುಲುಕುವ ಸಂಪ್ರದಾಯವನ್ನು ರದ್ದುಪಡಿಸಲಾಗಿತ್ತು

ಕೆಲ ರಾಜ್ಲಗಳಲ್ಲಿ ಪ್ರಾಥಮಿಕ ಮತದಾನ ಈಗಾಗಲೇ ಆರಂಭವಾಗಿದೆ

ಈಗ ಒಂದು ಸಂವಾದ ಮುಕ್ತಾಯವಾಗಿದೆ